ದೇಶದ ಅರಣ್ಯ ಪ್ರದೇಶ ಹೆಚ್ಚಳವಾಗಿರುವ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಅಗ್ರಸ್ಥಾನ

ಕರ್ನಾಟಕ ಮಹಾರಾಷ್ಷ ಗಡಿ ವಿಚಾರದ ಬಗ್ಗೆ ಗೊಂದಲ ಸಲ್ಲದು ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ

ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆ

ಈ ಬಾರಿ ವಿಸ್ನತ ಚರ್ಜೆ ಬಳಿಕ ಬಜೆಟ್ ಅನುಮೋದನೆಗೆ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು

ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೆಯುವ ವೈದ್ಯರು ಪೊಲೀಸರು ಉಪನ್ಯಾಸಕರು ಹಾಗೂ ಇಂಜಿನಿಯರ್ ಹುದ್ದೆಗಳ ಭರ್ತಿಗೆ ಇನ್ನು ಮುಂದೆ ಲಿಖಿತ ಪರೀಕ್ಷೆಗಳನ್ನು ಮಾತ್ರಾ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ವಾಜಹೇಯಿ ಮಸತಿ ಯೋಜನೆ ಮತ್ತು ಅಂಬೇಡ್ತರ್ ವಸತಿ ಯೋಜನೆಯಡಿ ಆರ್ಥಿಕ ದುರ್ಬಲರಿಗೆ ವಸತಿ ಕಲ್ಲಿಸಲು ರೂಪಿಸಲಾಗಿದ್ದ ಕೆಲವು ನಿಯಮಗಳ ಬದಲಾವಣೆಗೆ ಸಂಪುಟ ತೀರ್ಮಾನಿಸಿದೆ

ವಸತಿ ಯೋಜನೆಯಡಿ ನಿರ್ಮಿಸಲಾಗುವ ಕಟ್ಟಡಗಳಲ್ಲಿ ಇನ್ನು ಮುಂದೆ ನೆಲಮಹಡಿ ಸೇರಿದಂತೆ ನಾಲ್ಕ ಅಂತಸ್ತುಗಳನ್ನು ಮಾತ್ರ ಕಟ್ಟಲು ಅನುಮತಿ ನೀಡಲು ಸಂಪುಟ ಸಮ್ಮತಿಸಿದೆ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಲು ಮಹಿಳೆಯರಿಗೆ ಅವಕಾಶ ನೀಡಲಾಗುವುದು ಇದರೊಂದಿಗೆ ಮಹಿಳೆಯರಿಗೆ ಸೂಕ್ತ ಸುರಕ್ಷತೆ ನೀಡುವ ಕುರಿತಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು

ಮಾಧುಸ್ವಾಮಿ ತಿಳಿಸಿದರು ದೇಶದ ಅರಣ್ನ ಪ್ರದೇಶ ಹೆಚ್ಚಳವಾಗಿರುವ ರಾಜ್ನಗಳ ಪ್ಲೆಕಿ ಕರ್ನಾಟಕ ಅಗ್ರ ಸ್ಥಾನದಲ್ಲಿದೆ

ಕರ್ನಾಟಕ ನಂತರದ ಸ್ಥಾನಗಳಲ್ಲಿ ಆಂಧ್ರಪ್ರದೇಶ ಹಾಗೂ ಕೇರಳ ರಾಜ್ಯಗಳಿವೆ ಅಸ್ಲಾಂ ಮತ್ತು ತ್ರಿಪುರಾ ಹೊರತುಪಡಿಸಿ ಉಳಿದ ರಾಜ್ಯಗಳ ಅರಣ್ನ ಪ್ರದೇಶಗಳು ಕಡಿಮೆಯಾಗಿವೆ

ಅರಣ್ಣ ಪ್ರದೇಶ ಹೆಚ್ಚಾಗಿರುವ ಕೆಲವೇ ದೇಶಗಳ ಹೈಕಿ ಭಾರತವು ಒಂದು

ಪ್ಚಾರೀಸ್ ಒಪ್ಪಂದದ ಗುರಿಯನ್ನು ಭಾರತ ತಲುಪುವ ಹಾದಿಯಲ್ಲಿದೆ ಎಂದು ಅವರು ತಿಳಿಸಿದರು

ಈಗ ಈ ವಿಚಾರದ ಬಗ್ಗೆ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ವಿಧಾನಸೌಧದಲ್ಲಿಂದು ಕರ್ನಾಟಕ ಮಹಾರಾಷ್ಷ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದ ಒಂದಿಂಚು ಜಾಗವನ್ನೂ ನೆರೆಯ ರಾಜ್ಯಕ್ಕೆ ಬಿಟ್ಟುಕೊಡುವುದಿಲ್ಲ ಗಡಿ ವಿಚಾರದಲ್ಲಿ ಗೊಂದಲ ಅನಗತ್ತವಾಗಿದ್ದು ರಾಜಕೀಯ ಪ್ರೇರಿತ ಹೇಳಿಕೆಗಳಿಗೆ ಅಲ್ಲಿನ ಜನರು ಕಿವಿಗೊಡಬಾರದು ಎಂದರು ಗಡಿನಾಡ ಕನ್ನಡಿಗರು ಆತಂಕಕ್ಕೊಳಗಾಗದೇ ಶಾಂತಿ ಸುವ್ಧವಸ್ಥೆ ಕಾಪಾಡಬೇಕೆಂದು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಮನವಿ ಮಾಡಿದರು

ಮಹಾಜನ್ ವರದಿಯ ತೀರ್ಪು ಅಂತಿಮವಾಗಿದ್ದು ಬೆಳಗಾವಿ ಎಂದಿಗೂ ಕರ್ನಾಟಕದ ಭಾಗವಾಗಿರುತ್ತದೆ ಎಂದರು

ಮಹಿಳಾ ವಿಜ್ಞಾನ ಕಾಂಗ್ರೆಸ್ ರೈತರ ವಿಜ್ಞಾನ ಕಾಂಗ್ರೆಸ್ ಮತ್ತು ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ನಡೆಯಲಿವೆ ಎಂದು ಬೆಂಗಳೂರಿನ ಕೈಷಿ ವಿಜ್ಞಾನ ವಿಶ್ವವಿದ್ಞಾಲಯದ ಕುಲಪತಿ ಡಾ ಎಸ್ ರಾಜೇಂದ್ರ ಪ್ರಸಾದ್ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಟಿಯಲ್ಲಿ ತಿಳಿಸಿದ್ದಾರೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಂಘದ ಅಧ್ಯಕ್ಷ ಡಾ

ಎಸ್ ರಂಗಪ್ಪ ಮಾತನಾಡಿ ಸಮಾವೇಶದ ಅಂಗವಾಗಿ ನಡೆಯಲಿರುವ ನಾಲ್ಲು ಸಾರ್ವಜನಿಕ ಅಧಿವೇಶನಗಳನ್ನು ನೋದೆಲ್ ಪ್ರಶಸ್ತಿ ಪುರಸ್ತತ ವಿಜ್ಞಾನಿಗಳಾದ ಜರ್ಮನಿಯ ಪ್ರೊ ಸ್ಪೀಫನ್ ಹೇಲ್ ಹಾಗೂ ಇಟೆಲಿಯ ಪ್ರೊ ಆಂಡೆ ಯೋಹಾಟ್ ಮೆಟೀರಿಯಲ್ ಸೈಂಟಿಸ್ಟ್ ಸುಬ್ಬಾ ಸುರೇಶ್ ಹಾಗೂ ಪ್ರದ್ರೋಗತಜ್ಞ ಡಾ

ಎನ್ ಮಂಜುನಾಥ್ ನಡೆಸಿಕೊಡಲಿದ್ದಾರೆ ಎಂದು ಹೇಳಿದರು

ಐದು ದಿನಗಳ ಸಮಾವೇಶಕ್ಕೆ ಆಗಮಿಸಲಿರುವ ಹದಿನೈದು ಸಾವಿರ ಶ್ರತಿನಿಧಿಗಳ ಕೈಕಿ ಸಾವಿರದ ಎಂಟು ನೂರರಷ್ಟು ಪ್ರತಿನಿಧಿಗಳು ಮಹಿಳಾ ವಿಜ್ಞಾನಿಗಳಾಗಿದ್ದಾರೆ ಎಂದು ಅವರು ಹೇಳಿದರು

ಸಮಾರೋಪ ಸಮಾರಂಭ ಜನವರಿ ಏಳರಂದು ನಡೆಯಲಿದ್ದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಅತಿಥಿಯಾಗಿ ಆಗಮಿಸಲಿದ್ದಾರೆ

ಇಂತಪ ಅಪಾಯಕಾರಿ ಸಾಪಸ ಪ್ರದರ್ಶನ ಕೂಡದು ಜೀವನ ಅತ್ಯಮೂಲ್ಡ ಎನ್ನುವುದನ್ನು ಅರಿಯಬೇಕು ಎಂದು ರೈಲ್ವೇ ಖಾತೆ ರಾಜ್ಯ ಸಚವ ಸುರೇಶ್ ಅಂಗಡಿ ಟ್ವೀಟ್ ಮತ್ತು ವಿಡಿಯೋ ಸಂದೇಶದ ಮೂಲಕ ಮನವಿ ಮಾಡಿದ್ದಾರೆ

ನಿಗದಿತ ಅವಧಿಯಲ್ಲಿ ಯಾವ ಸದಸ್ಟರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆ ಮುಂದೂಡಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಸಿದ್ಲೇಶ್ವರ್ ಹೇಳಿದ್ದಾರೆ

ಜಲ್ಲೆಯಲ್ಲಿ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳವೆ ಜಲ್ಲಿ ಕಲ್ಲಿನ ಕೊರತೆ ಕಾಮಗಾರಿ ವಿಳಂಬಕ್ಕೆ ಪ್ರಮುಖ ಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು ಕಲ್ಲುಗಳದ್ದು ಈ ಸಂಬಂಧ ಅಲ್ಲಿನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ಹೇಳಿದರು ಹೊಸ ವರ್ಷಾಚರಣೆ ಅಂಗವಾಗಿ ರಾಜ್ಯದ ಪ್ರಸಿದ್ದ ಪ್ರವಾಸಿತಾಣ ನಂದಿಬೆಟ್ಟಕ್ಕೆ ಪ್ರವಾಸಿಗರ ಪ್ರವೇಶವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳತ ನಿರ್ಬಂಧಿಸಿದೆ

ಲತಾ ಆದೇಶ ಹೊರಡಿಸಿದ್ದಾರೆ ಹೊಸ ವರ್ಷಾಚರಣೆ ಅಂಗವಾಗಿ ನಂದಿಬೆಟ್ಟಕ್ಕೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುವ ಸಾಧ್ಯತೆ ಇದೆ ಅಲ್ಲಿನ ಪರಿಸರ ಹಾಗೂ ಪಾವಿತ್ರ್ಯತೆಯನ್ನು ಕಾಪಾಡುವುದರ ಉದ್ಲೇಶದ ಜೊತೆಗೆ ಕಾನೂನು ಸುವ್ಲವಸ್ಥೆಯ ದೃಷ್ಷಿಯಿಂದ ಪ್ರವಾಸಿಗರ ಪ್ರವೇಶ ಪ್ರವೇಶ ನಿರ್ಬಂಧಿಸಲಾಗಿದೆ

ಆಧುನಿಕ ತಂತ್ರಜ್ಞಾನದ ಅವಿಷ್ಠಾರಗಳ ಭರಾಟೆಯಲ್ಲಿ ಕನ್ನಡತನವನ್ನು ಉಳಿಸಿಕೊಳ್ಳುವುದು ಸಾಧನೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ ಟಿ

ನಾಗಾಭರಣ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಕನ್ನಡ ಅಭಿವೃದ್ದಿ ಪ್ರಾಧಿಕಾರ ಹಾಗೂ ಇ ಆಡಳತ ಇಲಾಖೆ ವತಿಯಿಂದ ಆಯೋಜಿಸಿರುವ ಎರಡು ದಿನಗಳ ಇ ಕನ್ನಡ ಕಮ್ಮಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ್ನವರು ಮಾತನಾಡಿದರು ಇ ಕನ್ನಡ ನಿಘಂಟು ಮತ್ತು ಕನ್ನಡ ತಂತ್ರಜ್ಞಾನ ಈ ಮೂರು ಮಾನದಂಡಗಳ ಕರಡು ಕ್ರಿಯಾ ಯೋಜನೆ ರೂಪಿಸಿ ಸರ್ಕಾರಕ್ಕೆ ಸಲ್ಲಿಸುವುದು ಇ ಕಮ್ಮಟದ ಆಶಯ ಎಂದು ನಾಗಾಭರಣ ತಿಳಿಸಿದರು

ಸಿದ್ದಲಿಂಗಸ್ವಾಮೀಜಿ ವಿಜ್ವಾನದ ಅವಿಷ್ಠಾರಗಳು ಮನುಷ್ಯ ಹಾಗೂ ಸಮಾಜದ ಬೆಳವಣಿಗೆಗೆ ಪೂರಕವಾಗಬೇಕೇ ಹೊರತು ಮಾರಕವಾಗಬಾರದು ವಿಣ್ವಾನವೆಂಬುದು ಸತ್ತದ ಅಸ್ವೇಷಣೆಯಾಗಿದ್ದು ನೂತನ ಅವಿಷ್ಕಾರಗಳು ಮನುಷ್ಠನ ಯೋಗಕ್ಷೇಮಕ್ಕೆ ಅನುಗುಣವಾಗಿರಬೇಕು ಎಂದು ಹೇಳಿದರು ರಾಜ್ಯದ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿದಿದೆ

ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡಕವಿದ ವಾತಾವರಣ ಬೆಳಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಆವರಿಸಲಿದೆ